ಜನಾಂಗದ ಅಭಿವೃದ್ದಿಗಾಗಿ ಪ್ರತ್ಯೇಕ ಅಲೆಮಾರಿ ಆಕಾಡೆಮಿ ಹಾಗೂ ಅಭಿವೃದ್ದಿ ನಿಗಮವನ್ನು ಸ್ಥಾಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ನಡೆದ ಅಲೆಮಾರಿಗಳ ಸಮಸ್ನೆ ಹಾಗೂ ಸವಾಲುಗಳು ಮತ್ತು ಪರಿಹಾರೋಪಯಗಳು ಕುರಿತ ಸಮಾಲೋಚನಾ ಸಭೆ ಉದ್ವಾಟಿಸಿ ಮಾತನಾಡಿದ ಅವರು ಅಲೆಮಾರಿ ಸಮುದಾಯ ಒಂದೆಡೆ ನೆಲೆಸುವಂತೆ ಮಾಡಲು ಆದ್ದತೆ ನೀಡಲಾಗುವುದು ಎಂದು ತಿಳಿಸಿದರು

ಕೆಲ ಮುಂದುವರೆದ ಸಮುದಾಯಗಳು ಮೀಸಲಾತಿ ಸೌಲಭ್ಯವನ್ನು ಪಡೆಯುತ್ತಿದ್ದು ಜಿಲ್ಲಾಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣಿಯದೇ ಅರ್ಹರಿಗೆ ಮಾತ್ರ ಮೀಸಲಾತಿ ಸೌಲಭ್ಯಗಳು ದೊರೆಯುವಂತೆ ಮಾಡಬೇಕು ಎಂದು ಹೇಳದರು ಬಳಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ವತಿಯಿಂದ ಆಯೋಜಿಸಿದ್ದ ಸಮಾರಂಭದಲ್ಲಿ ನ್ಯಾಯಾದೀಶರು ಸರ್ಕಾರಿ ಅಭಿಯೋಜಕರು ಹಾಗೂ ವಕೀಲರುಗಳಿಗೆ ನ್ಯಾಯಾಂಗದಲ್ಲಿ ಕನ್ನಡ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ವಿಜ್ಞಾನಅಧ್ವಯನ ಹೆಮೆಯ ವಿಷಯವಾಗಬೇಕು ವಿಜ್ಞಾನದ ಸಬಲೀಕರಣದಿಂದ ದೇಶದ ಸಬಲೀಕರಣ ಸಾಧ್ಯ ಎಂದು ಹೆಸರಾಂತ ವಿಜ್ಞಾನಿ ಭಾರತರತ್ನ ಪ್ರೊಫೆಸರ್ ಸಿ ಎನ್ ಆರ್

ಬೆಂಗಳೂರಿನಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಉದ್ವಾಟಿಸಿದ ರಾಷ್ಷೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನದ ಭಾಗವಾಗಿ ಇಂದು ನಡೆದ ಮಕ್ಕಳ ವಿಜ್ಞಾನ ಅಧಿವೇಶನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಗ್ರಾಮೀಣ ಪ್ರದೇಶಗಳಲ್ಲಿ ಕೋಟ್ಯಂತರ ಮಕ್ಕಳು ಅಸಾಧಾರಣ ಆಲೋಚನಾ ಶಕ್ತಿಯನ್ನು ಹೊಂದಿದ್ದಾರೆ ಉತ್ತಮ ಅವಕಾಶಗಳು ದೊರೆತಲ್ಲಿ ಆ ಮಕ್ಕಳು ಶ್ರೇಷ್ಠ ವಿಜ್ವಾನಿಗಳಾಗಬಲ್ಲರು ಯಾವುದೇ ವಿಷಯದ ಬಗ್ಗೆ ಕುತೂಹಲ ಅಪರಿಮಿತ ಉತ್ಸಾಹ ಮತ್ತು ಅದನ್ನು ಅರಿಯಬೇಕು ಎನ್ನುವ ಬದ್ದತೆ ಉತ್ತಮ ವಿಚ್ವಾನಿಗಳಾಗಲು ಅಗತ್ಯವಿರುವ ಮೂಲ ಗುಣಗಳಾಗಿವೆ ಎಂದು ವಿವರಿಸಿದರು ದಣಿವರಿಯದ ಮನಸ್ಸು ಮತ್ತು ತ್ರಿಯಾತೀಲತೆ ವಿಜ್ಟಾನ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಯಾವುದೇ ಪದವಿ ಮತ್ತು ಹಣಕಿಂತ ಹೆಚ್ಚು ಅಗತ್ಯ ಎಂದ ಅವರು ರಷ್ಣಾದ ರಸಾಯನ ಶಾಸ್ತಜ್ಞ ಡಿಮಿಟ್ರ ಮೆಡ್ಡಡೇವ್ ಅತ್ಯಂತ ಬಡಕುಟುಂಬದ ಹುಡುಗನಾಗಿದ್ದ

ದೇಶದ ಹೆಮ್ನೆಯ ವಿಜ್ಞಾನಿ ಹಾಗೂ ರಾಮನ್ ಪರಿಣಾಮಗಳಿಗೆ ವಿಶ್ವವಿಖ್ಯಾತರಾಗಿರುವ ಸಿ

ರಾವ್ ಮಕ್ಕಳಗೆ ಉದಾಹರಣೆಗಳನ್ನು ನೀಡಿದರು

ಭಾರತೀಯ ವಿಜ್ಞಾನಿ ಜಿ

ರಾಮಚಂದ್ರನ್ ಅವರೊಂದಿಗೆ ತಮ್ನ ಒಡನಾಟವನ್ನು ಅಧಿವೇಶನದಲ್ಲಿ ಇಂದು ಮಾತನಾಡಿದ ನೊಬೆಲ್ ಪುರಸ್ನತ ವಿಜ್ವಾನಿ ಅಡಾ ಯೋನಾಥ್ ಸ್ಪರಿಸಿದರು ಹಾಗೂ ಮಕ್ಕಳು ಕುತೂಹಲದ ಮನೋಭಾವ ಬೆಳೆಸಿಕೊಳ್ಳಬೇಕು ತಮ್ನ ಕನಸುಗಳನ್ನು ಬೆಂಬಿಡದೇ ಪೂರ್ಣಗೊಳಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು

ಸಂಪರ್ಕ ವಲಯದಲ್ಲಿ ಟ್ರೈಲ್ ಲಿಪಿಯ ಮಹತ್ವ ಸಾರುವ ಉದ್ದೇಶದಿಂದ ಹಾಗೂ ದೃಷ್ಟಿ ವಿಶೇಷಚೇತನರ ಹಕ್ಕುಗಳ ರಕ್ಷಣೆ ದೃಷ್ಟಿಯಿಂದಲೂ ಈ ದಿನ ವಿಶೇಷತೆ ಪಡೆದಿದೆ

ಅವರ ಹುಟ್ಟದ ದಿನವನ್ನು ವಿತ್ವ ಜ್ರೈಲ್ ದಿನವಾಗಿ ಆಚರಿಸಲಾಗುತ್ತಿದೆ ದೃಷ್ಟಿ ವಿಶೇಷಜೇತನರಿಗೆ ಅಕ್ಷರಗಳನ್ನು ರೂಪಿಸಿದ ಲೂಯಿ ಬ್ರೈಲ್ ಅವರ ಹುಟ್ಟುಹಬ್ಬವಾದ ಇಂದು ಅವರನ್ನು ಸ್ಥಿಸೋಣ ಎಂದು ಮುಖ್ಯಮಂತ್ರಿ ಬಿ ಎಸ್

ಅಹಮದಾಬಾದ್ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ ಈ ದಿನದ ಪ್ರಯುಕ್ತ ದೃಷ್ಷಿ ವಿಶೇಷಚೇತನರು ಓದುವ ಬ್ರೈಲ್ ಸುದ್ವಿಯನ್ನು ನೇರ ಪ್ರಸಾರ ಮಾಡಲಿದೆ ರಾಷ್ಷಬಿತ ಮಹಾತ್ನಾ ಗಾಂಧಿಜೀಯವರ ಆಶಯದಂತೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳೀನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತಂತೆ ಪ್ರತಿಪಕ್ಷಗಳು ವಿನಾಕಾರಣ ಗೊಂದಲ ಸೃಷ್ಷಿಸುತ್ತಿವೆ

ಪೌರತ್ವ ತಿದ್ದುಪಡಿ ಕಾಯ್ದೆ ಬೆಂಬಲಿಸಿ ಕೋಲಾರದಲ್ಲಿ ಬೃಪತ್ ಮೆರವಣಿಗೆ ನಡೆಯಿತು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದೇಶಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ ಎಲ್ಲ ಧರ್ಮದ ಜನರು ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ತನ್ನ ನಿರ್ಧಾರವನ್ನು ಮರುಪರಿತೀಲಿಸಬೇಕೆಂದು ಎಐಸಿಸಿ ಪ್ರಧಾನ ಕಾರ್ಯದರ್ತಿ ಗುಲಾಂ ನಬಿ ಆಜಾದ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ರೈತರ ಅಭಿವೃದ್ದಿಯೆಡೆಗೆ ಗಮನ ಹರಿಸಬೇಕು ಯುವಜನರ ಉದ್ದೋಗ ಸೃಷ್ಠಿಗೆ ಆದ್ದತೆ ನೀಡಬೇಕು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವತ್ತ ಕಾರ್ಯಪ್ರವೃತ್ತವಾಗಬೇಕು ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು

ಈಬಾರಿದೇಶದ ನುರಿತ ಗಾಳಿಪಟ ಕ್ರೀಡಾಳುಗಳೊಂದಿಗೆ ಹಲವು ವಿದೇಶೀ ಗಾಳಿಪಟ ಕ್ರೀಡಾಳುಗಳೂ ಭಾಗವಹಿಸಿ ಉತ್ಸವದ ಮೆರುಗು ಹೆಚ್ಚಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಿಂಧೂ ಬಿರೂಹೇಶ್ ತಿಳಿಸಿದ್ದಾರೆ